ಕರ್ನಾಟಕದ ಬರ ಪರಿಸ್ಥಿತಿ ನಿರ್ವಹಣೆ ಮತ್ತು ಕೈಗೊಳ್ಳಬೇಕಾದ ತುರ್ತು ಪರಿಹಾರ ಕಾಮಗಾರಿ ಸಂಬಂಧ ಮುಖ್ಯಮಂತ್ರಿ ಎಚ್

ಹಿರಿಯ ಬಿಜೆಪಿ ನಾಯಕರಾದ ಸುಷ್ನಾ ಸ್ವರಾಜ್ ಕಲ್ರಾಜ್ ಮಿಶ್ರಾ ಯೋಗಿ ಆದಿತ್ಲನಾಥ್ ಕೇಶವ್ ಶ್ರಸಾದ ಮೌರ್ಲ ಮನೋಜ್ ತಿವಾರಿ ಮತ್ತು ದಿನೇಶ್ ಲಾಲ್ ಯಾದವ್ ನಿರಹುವಾ ಇಂದು ಆಯೋಜಿಸಲಾಗಿರುವ ಸಮಾವೇಶಗಳನ್ನು ಉದ್ವೇಶಿಸಿ ಮಾತನಾಡಲಿದ್ದಾರೆ

ಇದಕ್ಕೂ ಮೊದಲು ಪ್ರಿಯಾಂಕಾ ಗಾಂಧಿ ವಾದ್ರಾ ಸಲೇಂಪುರ್ ಕ್ಷೇತ್ರದಲ್ಲಿ ಸಮಾವೇಶವನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಮಾವ್ ಹಾಗೂ ದಿಯೋರಿಯಗಳಲ್ಲಿ ನಡೆಯಲಿರುವ ಸಮಾವೇಶಗಳಲ್ಲಿ ಎಸ್ಪಿ ಬಿಎಸ್ಪಿ ಹಾಗೂ ಆರ್ಎಲ್ಡಿ ಪಕ್ಷಗಳ ನಾಯಕರು ಭಾಗವಹಿಸಲಿದ್ದಾರೆ

ಏಳನೇ ಹಾಗೂ ಕೊನೆಯ ಹಂತದ ಲೋಕಸಭಾ ಚುನಾವಣಾ ಪ್ರಚಾರ ತಾರಕಕ್ಕೇರಿದೆ

ತಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಲು ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಎಲ್ಲೆಡೆ ಸಮಾವೇತಗಳನ್ನು ನಡೆಸುತ್ತಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಬಿಹಾರ ಜಾರ್ಖಂಡ್ ಹಾಗೂ ಪಶ್ಚಿಮಬಂಗಾಳದಲ್ಲಿ ಚುನಾವಣಾ ರ್ಜಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಪಂಜಾಬ್ನಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳಲಿದ್ದಾರೆ

ಪ್ರಜಾ ಪ್ರಾತಿನಿಧ್ದ ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ತಮ್ಮ ವಿರುದ್ದ ಏಕೆ ಕ್ರಮ ಜರುಗಿಸಬಾರದು ಎಂದು ಐಎಎನ್ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಕನಾಮಿಕ್ ಟೈಮ್ಸ್ ಮತ್ತು ಸ್ವರಾಜ್ ಮಾಸ್ ಮೀಡಿಯಾ ಸಂಸ್ವೆಗಳಿಗೆ ಚುನಾವಣಾ ಆಯೋಗ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿದೆ

ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಬಿಜೆಪಿ ರಾಷ್ವೀಯ ಅಧ್ಯಕ್ಷ ಅಮಿತ್ ಷಾ ಅವರ ರೋಡ್ ಶೋ ಸಂದರ್ಭದಲ್ಲಿ ನಡೆದ ಹಿಂಸಾಚಾರ ಕುರಿತಂತೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ನೀಡಿದೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಮತ್ತು ಮುಖ್ತಾರ್ ಅಬ್ಲಾಸ್ ನಖ್ನಿ ನೇತೃತ್ವದ ನಿಯೋಗ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದ್ದು ಸಮಾಜವಿರೋಧಿ ಶಕ್ತಿಗಳಿಗೆ ದೆಂಬಲ ನೀಡಿರುವ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಹಾಗೂ ಟಎಂಸಿ ನಾಯಕಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಚುನಾವಣಾ ಪ್ರಚಾರಗಳಗೆ ತಡೆ ನೀಡಬೇಕು ಎಂದು ಆಗ್ರಹಿಸಿದೆ ಕೊಲ್ತತಾದಲ್ಲಿ ನಿನ್ನೆ ನಡೆದ ಅಮಿತ್ ಷಾ ರೋಡ್ ಶೋ ಸಂದರ್ಭದಲ್ಲಿ ಹಿಂಸಾಚಾರ ನಡೆದಿತ್ತು ತ್ಯಣಮೂಲ ಕಾಂಗ್ರೆಸ್ ಬೆಂಬಲಿತ ಬೃಹತ್ ಸಂಚ್ಯೆಯ ಸಮಾಜ ವಿರೋಧಿ ಶಕ್ತಿಗಳು ಹೋಟೆಲ್ ಮತ್ತು ಧರ್ಮತಾಲಾಗಳಲ್ಲಿ ಅಡಗಿದ್ದು ಚುನಾವಣೆ ಇರುವ ಕ್ಷೇತ್ರಗಳಲ್ಲಿ ಹಿಂಸಾಚಾರ ನಡೆಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಆದರೆ ಹಿಂಸಾಚಾರಕ್ಕೆ ಟಿಎಂಸಿ ಕಾರ್ಯಕರ್ತರು ಕಾರಣರಲ್ಲ ಎಂದು ಪಕ್ಷದ ವಕ್ತಾರ ಡೆರೇಕ್ ಒಬ್ರಿಯನ್ ತಿಳಿಸಿದ್ದು ರೋಡ್ ಶೋ ನಡೆಸಲು ಬಿಜೆಪಿ ಹೊರಗಿನ ಜನರನ್ನು ಕರೆತಂದಿದ್ದು ಹಿಂಗಾಚಾರಕ್ಕೆ ಅವರೇ ಜವಾಬ್ದಾರಿ ಎಂದು ಆರೋಪಿಸಿದ್ದಾರೆ ಮಾದರಿ ನೀತಿಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ಸಂಜಯ್ ನಿರುಪಮ್ ಅವರಿಗೆ ಚುನಾವಣಾ ಆಯೋಗ ನೋಟಸ್ ಜಾರಿಗೊಳಿಸಿದೆ ವಾರಾಣಸಿಯಲ್ಲಿ ಪ್ರಧಾನ ಮಂತ್ರಿ ಅವರ ವಿರುದ್ದ ವಿವಾದಾತ್ಸಕ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ನಿರುಪಮ್ ಅವರಿಗೆ ನೋಟಸ್ ಜಾರಿಗೊಳಿಸಲಾಗಿದ್ದು ಇಂದು ಉತ್ತರ ನೀಡುವಂತೆ ಸೂಚಿಸಲಾಗಿದೆ

ಈ ಸಂಸ್ಥೆ ತಯಾಲ್ ಗೂಪ್ ಆಫ್ ಕಂಪನಿಗಳ ಅಂಗಸಂಸ್ಥೆಯಾಗಿದ್ದು ಸಂಸ್ಥೆಯ ವಾಣಿಜ್ವ ಪರಿವರ್ತಿತ ಜಮೀನು ಹಾಗೂ ನಾಗ್ದುರದಲ್ಲಿನ ಶಾಪಿಂಗ್ ಮಾಲ್ ಅನ್ನು ಜಪ್ತಿ ಮಾಡಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ

ಈ ಕುರಿತು ತಯಾಲ್ ಗ್ರೂಪ್ನ ಮೂರು ಅಂಗಸಂಸ್ಟೆಗಳ ವಿರುದ್ದ ಸಿಬಿಐ ಎಫ್ಐಆರ್ ದಾಖಲಿಸಿತ್ತು ಸಾಲದ ಹಣವನ್ನು ನಕಲಿ ಸಂಸ್ಥೆಗಳ ಮೂಲಕ ವರ್ಗಾವಣೆ ಮಾಡಿರುವ ಪ್ರಕರಣ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು ಕರ್ನಾಟಕದ ಬರ ಪರಿಸ್ಥಿತಿ ನಿರ್ವಹಣೆ ಮತ್ತು ಕೈಗೊಳ್ಳಬೇಕಾದ ತುರ್ತು ಪರಿಹಾರ ಕಾಮಗಾರಿ ಸಂಬಂಧ ಮುಖ್ಚಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೆಲ್ಲಾಧಿಕಾರಿಗಳು ಜೆಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಇಂದು ವಿಡಿಯೋ ಸಂವಾದ ನಡೆಸಲಿದ್ದಾರೆ ಉಪಚುನಾವಣೆ ನಡೆಯುತ್ತಿರುವ ಧಾರವಾಡ ಮತ್ತು ಕಲಬುರಗಿ ಜೆಲ್ಲಾಧಿಕಾರಿಗಳನ್ನು ಹೊರತುಪಡಿಸಿದಂತೆ ಉಳಿದ ಜೆಲ್ಲಾಧಿಕಾರಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ ಜೆಲ್ಲೆಗಳಲ್ಲಿ ಬರ ನಿರ್ವಹಣೆಗೆ ಈಗಾಗಲೇ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅಗತ್ಯ ಮಾಹಿತಿ ನೀಡುವಂತೆ ಅವರು ಅಧಿಕಾರಿಗಳಗೆ ಸೂಚನೆ ನೀಡಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ ಈ ಸಭೆಯಲ್ಲಿ ಮುಖ್ಯ ಕಾರ್ಯದರ್ತಿ ವಿಜಯಭಾಸ್ಕರ್ ಅಭಿವೃದ್ದಿ ಆಯುಕ್ತರು ಕಂದಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕೃಷಿ ಇಲಾಖೆಯ ಶ್ರಧಾನ ಕಾರ್ಯದರ್ತಿಗಳು ಇತರೆ ಉನ್ನತ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಸಭೆಯ ನಂತರ ರಾಜ್ಯ ಸರ್ಕಾರ ಅಧಿಕೃತ ಅಂಕಿ ಅಂಶಗಳನ್ನು ಕಲೆ ಹಾಕಿ ಕೇಂದ್ರದ ನೆರವಿಗಾಗಿ ಮನವಿ ಸಲ್ಲಿಸಲು ನಿರ್ಧರಿಸಿದೆ

ಜನರ ಸಮಸ್ನೆಗಳನ್ನು ನಿವಾರಿಸಲು ತಾಲ್ಲೂಕು ಕೇಂದ್ರಗಳಲ್ಲಿ ಸಹಾಯವಾಣಿ ಆರಂಭಿಸಲು ನಿರ್ಧಾರ ಮಾಡಿದೆ

ಎಲ್ಲ ಸದಸ್ಯ ರಾಷ್ಷಗಳ ಅನುಕೂಲಕ್ಷಾಗಿ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ದಿನೀತಿ ಉತ್ತೇಜಿಸಬೇಕು ಹಾಗೂ ಸಂಸ್ವೆಯನ್ನು ಬಲಪಡಿಸಲು ಒಗ್ಗೂಡಿ ಕಾರ್ಯ ನಿರ್ವಹಿಸಬೇಕು ಎಂದು ಅಭಿವೃದ್ದಿಪರ ರಾಷ್ಟಗಳು ಸಲಹೆ ನೀಡಿವೆ

ದೇಶದಲ್ಲಿ ಅಂತರ್ಜಲ ಸಂಪನ್ನೂಲದ ಮೇಲಿನ ಒತ್ತಡ ಕಡಿಮೆ ಮಾಡುವ ನಿಟ್ಟನಲ್ಲಿ ತ್ಯಾಜ್ಯ ನೀರು ಸಂಸ್ಕರಿಸಿ ಪುನರ್ ಬಳಸುವ ಕುರಿತು ಕೈಗೊಳ್ಳಲಾಗಿರುವ ್ರಿಯಾ ಯೋಜನೆ ಬಗ್ಗೆ ಮೂರು ತಿಂಗಳೊಳಗೆ ಕೇಂದ್ರ ಮಾಲಿನ್ನ ನಿಯಂತ್ರಣ ಮಂಡಳಿಗೆ ವರದಿ ನೀಡುವಂತೆ ಎನ್ಜಿಟಿ ಸೂಚಿಸಿದೆ

ತಪ್ಪಿದಲ್ಲಿ ಪರಿಸರ ಮಾಲಿನ್ನಕ್ಷೆ ಪ್ರತಿಯಾಗಿ ಪರಿಹಾರ ನೀಡುವುದು ಸೇರಿದಂತೆ ವಿವಿಧ ಕಠಿಣ ಕ್ರಮ ಕ್ಲೆಗೊಳ್ಳಲಾಗುವುದು ಎಂದು ಎನ್ಜೆಟಿ ಅಧ್ಯಕ್ಷ ನ್ನಾಯಮೂರ್ತಿ ಆದರ್ಶಕುಮಾರ್ ಗೋಯಲ್ ಎಚ್ಡರಿಸಿದ್ದಾರೆ ಒಡಿತಾದಲ್ಲಿನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮೂರು ದಿನಗಳ ಕಾಲ ಪರಿಶೀಲನೆ ನಡೆಸಿದ ಕೇಂದ್ರ ಅಂತರ ಸಚಿವಾಲಯ ತಂಡ ದೆಹಲಿಗೆ ತೆರಳುವ ಮುನ್ನ ಭುವನೇತ್ವರದಲ್ಲಿಂದು ಮುಖ್ಯ ಕಾರ್ಲದರ್ಶಿ ಆದಿತ್ತ ಪ್ರಸಾದ್ ಪಧಿ ಹಾಗೂ ಇತರ ಹಿರಿಯ ರಾಜ್ಯ ಸರ್ಕಾರಿ ಅಧಿಕಾರಿಗಳೊಂದಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದಾರೆ ಇತ್ತ ಒಡಿತಾ ರಾಜ್ಞಸರ್ಕಾರ ಪ್ರವಾಹದಿಂದ ಹಾನಿಗೊಳಗಾಗಿರುವ ಮನೆಗಳ ಮೌಲ್ಯಮಾಪನ ಕ್ಲೆಗೊಳ್ಳಲಿದೆ ಎರಡನೇ ದಿನವಾದ ನಿನ್ನೆ ಕಟಕ್ ಮತ್ತು ಮರಿ ಜಿಲ್ಲೆಗಳ ಕರಾವಳಿ ಪ್ರದೇಶಕ್ಕೆ ಭೇಟಿ ನೀಡಿದ ಕೇಂದ್ರ ತಂಡ ಪ್ರವಾಹದಿಂದಾಗಿರುವ ಪ್ರಾಣ ಹಾನಿ ಆಸ್ಲಿ ನಷ್ಷ ಕುರಿತು ಪರಿಶೀಲನೆ ನಡೆಸಿತು ನಿಗದಿಯಂತೆ ಕಟಕ್ನ ನಿಯಾಲಿ ಮತ್ತು ಕಾಂತಪಾಡ ಪ್ರದೇಶಗಳಲ್ಲಿ ಒಂದು ಕೇಂದ್ರೀಯ ತಂಡ ಸಮೀಕ್ಷೆ ನಡೆಸಿದರೆ ಮತ್ತೊಂದು ತಂಡ ಪುರಿ ಮತ್ತು ಖುರ್ದಾ ಜಿಲ್ಲೆಗಳ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದೆ

ಸೆರೆನಾ ಅವರು ಪಂದ್ಲಾವಳಿಯಿಂದ ಹೊರಬಿದ್ದಿರುವುದರಿಂದ ವೀನಸ್ ವಿಲಿಯಮ್ಸ್ ಮೂರನೇ ಹಂತಕ್ಕೆ ಮುನ್ನಡೆದಿದ್ದಾರೆ ಪಂದ್ಯಾವಳಿಯಲ್ಲಿ ನಾಲ್ಕ ಬಾರಿ ಚಾಂಪಿಯನ್ ಆಗಿರುವ ಸೆರೆನಾ ಈ ಟೂರ್ನಿಯಲ್ಲಿ ಗರಿಷ್ಠ ಬಾರಿ ಪ್ರಶಸ್ತಿ ಗೆದ್ದ ದಾಖಲೆ ಹೊಂದಿದ್ದಾರೆ